ಗುಜರಾತ್ನ ನರ್ಮದಾ ನದಿ ತಟದಲ್ಲಿ ನಿರ್ಮಿಸಿರುವ ವಿಶ್ವದ ಅತಿ ಎತ್ತರವಾದ ಪ್ರತಿಮೆ ಪ್ರಧಾನಮಂತ್ರಿ ಅವರಿಂದ ಲೋಕಾರ್ಪಣೆ ಿ ಒಗ್ಗಟ್ಟನಿಂದಲೇ ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಏರಬಹುದು ಎಂಬುದನ್ನು ವಿಶ್ವದ ಅತೀ ಎತ್ತರದ ಏಕತಾ ಪ್ರತಿಮೆ ಸಾರಿ ಹೇಳುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಂತಿ ಅಂಗವಾಗಿ ದೇಶಾದ್ಯಂತ ಏಕತಾ ಒಟ ಆಯೋಜನೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಮಾಹಿತಿ ಿ ಕಾಂಗ್ರೆಸ್ ಹೊರತುಪಡಿಸಿ ದೇಶದಲ್ಲಿ ತೃತೀಯ ರಂಗ ಅಸಾಧ್ಯ ಜೆಡಿಎಸ್ ವರಿಷ್ಠ ಹೆಚ್

ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ದಾರ ವಲ್ಲಭಬಾಯ್ ಪಟೇಲ್ ಅವರ ಜನ್ನದಿನವಾದ ಇಂದು ಗುಜರಾತ್ನ ನರ್ಮದಾ ನದಿ ದಡದಲ್ಲಿ ಸ್ವಾಪಿಸಲಾದ ವಿಶ್ವದ ಅತಿ ಎತ್ತರವಾದ ಸ್ವಾಚ್ಯೂ ಆಫ್ ಯುನಿಟಿ ಪ್ರತಿಮೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ

ಉದ್ವಾಟನಾ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಣರಿಂದ ಸ್ವಾಚ್ಣೂ ಆಫ್ ಯುನಿಟಿಯನ್ನು ರಾಷ್ಟಕ್ಕೆ ಸಮರ್ಪಿಸುವ ಅಂಗವಾಗಿ ಮಣ್ಣು ಮತ್ತು ನರ್ಮದಾ ನದಿಯ ನೀರನ್ನು ಅಭಿಷೇಕ ಮಾಡಲಾಗುತ್ತದೆ ಬಳಿಕ ಏಕತಾ ಭಿತ್ತಿಗೆ ಆಗಮಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರತಿಮೆಯ ಬಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಸಂಗ್ರಹಾಲಯ ಮತ್ತು ಪ್ರದರ್ಶನ ಹಾಗೂ ವೀಕ್ಷಕರ ಗ್ಯಾಲರಿಗೆ ಭೇಟಿ ನೀಡುವರು

ಸರ್ದಾರ ಸರೋವರ ಅಣೆಕಟ್ಟು ಅದರ ಜಲಾಶಯ ಪಾಗೂ ಸತ್ತುರಾ ಮತ್ತು ವಿಂಧ್ಯ ಪರ್ವತ ತ್ರೇಣಿಗಳ ಅದ್ದುತ ದೃಶ್ಯ ಈ ಗ್ಯಾಲರಿ ಮೂಲಕ ಕಾಣಬಹುದಾಗಿದೆ ಸರ್ದಾರ್ ಪಟೇಲ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ವೇಳೆ ಯೋಜನೆ ರೂಪಿಸಿದ್ದರು ಬೃಪತ್ ಪ್ರತಿಮೆಯನ್ನು ಜನರಿಂದ ಸಂಗ್ರಹಿಸಲಾದ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ನಿರ್ಮಿಸಲಾಗಿದೆ

ಸರ್ದಾರ್ ಪಟೇಲ್ ಅವರ ಜೀವನಕ್ಕೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರವನ್ನು ನಿರ್ಮಿಸಲಾಗಿದೆ ಪ್ರತಿಮೆ ನಿರ್ಮಾಣದ ನಂತರ ಉಳಿದ ಕಾಂಕ್ರೀಟ್ ಬಳಸಿ ಏಕತಾ ಗೋಡೆಯನ್ನು ಸ್ಥಾಪಿಸಲಾಗಿದ್ದು ಹತ್ತಿರದಲ್ಲೇ ಪುಷ್ಪವನ ಪ್ರತಿಮೆಗೆ ಮತ್ತಷ್ಟು ಮೆರುಗು ನೀಡಲಿದೆ

ನರ್ಮದಾ ನದಿ ದಂಡೆಯಲ್ಲಿ ಇಂದು ಅನಾವರಣಗೊಳ್ಳಲಿರುವ ಉಕ್ಕಿನ ಮನುಷ್ಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬೃಹದಾಕಾರದ ಪ್ರತಿಮೆ ನಮ್ಮ ಹೃದಯಗಳ ಒಗ್ಗೂಡಿಕೆ ಮತ್ತು ಮಾತೃಭೂಮಿಯ ಏಕೀಕರಣದ ಸಂಕೇತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಸರ್ದಾರ್ ಪಟೇಲ್ರ ಜಯಂತಿ ಅಂಗವಾಗಿ ಮಾಧ್ಯಮಗಳಿಗೆ ಬರೆದಿರುವ ಲೇಖನದಲ್ಲಿ ಮಣ್ಣಿನ ಮಗ ಸರ್ದಾರ್ ಪಟೇಲ್ ಬಾನೆತ್ತರಕ್ಕೆ ನಿಂತು ನಮಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ನಾವು ಛಿದ್ರಗೊಂಡರೆ ನಮ್ನನ್ನು ನಾವೇ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಒಗ್ಗಟ್ಟನಿಂದಲೇ ಅಭಿವೃದ್ದಿಯ ಹೊಸ ಎತ್ತರಕ್ಕೆ ಏರಬಹುದು ಎಂಬುದನ್ನು ವಿಶ್ವದ ಅತೀ ಎತ್ತರದ ಏಕತಾ ಪ್ರತಿಮೆ ಸಾರಿ ಸಾರಿ ಹೇಳುತ್ತದೆ ಎಂದು ತಿಳಿಸಿದ್ದಾರೆ ಇಂದು ಭಾರತದ ಪ್ರಥಮ ಗೃಹ ಖಾತೆ ಸಚಿವ ಉಕ್ಕಿನ ಮನುಷ್ಟ ಸರ್ದಾರ್ ವಲ್ಲಭ್ಭಾಯ್ ಪಟೇಲ್ ಅವರ ಜಯಂತಿ ಹಾಗೂ ಪ್ರತಿ ವರ್ಷದಂತೆ ಜನ್ನ ದಿನದ ಅಂಗವಾಗಿ ಆಯೋಜಿಸಲಾಗುವ ರನ್ ಫಾರ್ ಯುನಿಟಗಾಗಿ ದೇಶದ ಯುವ ಜನತೆ ಓಟಕ್ಕೆ ಒಗ್ಗಟ್ಟಿನಿಂದ ಸಿದ್ಧರಾಗಿದ್ದಾರೆ ದೇಶದ ಜನತೆ ಬಹು ದೊಡ್ಡ ಸಂಖ್ಯೆಯಲ್ಲಿ ಏಕತೆಯ ಈ ಓಟದಲ್ಲಿ ಭಾಗವಹಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋರಿದ್ದಾರೆ

ಇಂದು ಸರ್ದಾರ್ ಪಟೇಲ್ರ ಜಯಂತಿ ಇನ್ನಷ್ಟು ವಿಶೇಷವಾಗಿರಲಿದೆ ಏಕೆಂದರೆ ಸ್ಟಾಚ್ಯೂ ಆಫ್ ಯುನಿಟಿಯನ್ನು ರಾಷ್ಷಕ್ಷೆ ಸಮರ್ಪಿಸುವ ಮೂಲಕ ಸರ್ದಾರ್ ಪಟೇಲ್ ಅವರಿಗೆ ನಿಜವಾದ ಅರ್ಥದಲ್ಲಿ ಶೃದ್ದಾಂಜಲಿ ಸಲ್ಲಿಸಲಿದ್ದೇವೆ

ಇದು ವಿಶ್ವದ ಎಲ್ಲಕ್ಕಿಂತ ಎತ್ತರವಾದ ಗಗನಚುಂಬಿ ಪ್ರತಿಮೆಯಾಗಿದೆ ವಿಶ್ವದ ಅತಿ ಎತ್ತರವಾದ ಪ್ರತಿಮೆ ಭಾರತದಲ್ಲಿದೆ ಎಂಬುದರ ಕುರಿತು ಪ್ರತಿಯೊಬ್ಬ ಭಾರತೀಯನೂ ಈಗ ಹೆಮ್ಮೆ ಪಡುವಂತಾಗಿದೆ ಎಂದು ಹೇಳಿದ್ದಾರೆ

ಪ್ರತಿಯೊಬ್ಬ ಭಾರತೀಯನಿಗೂ ಸ್ಟಾಚ್ಚ್ಚ್ ಆಫ್ ಯುನಿಟಿ ನೋಡುವ ಆಸೆಯಾಗುವುದು ಸಹಜ ಮತ್ತು ಭಾರತದ ಮೂಲೆ ಮೂಲೆಯಿಂದ ಜನರು ಇದನ್ನೂ ತಮ್ಮ ಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿಸಿಕೊಳ್ಳಲಿದ್ದಾರೆ ಎಂಬ ವಿಶ್ವಾಸ ತಮಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ಸ್ವಾತಂತ್ರ್ಯ ಸೇನಾನಿ ಏಕೀಕರಣದ ಹರಿಕಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಂತಿ ಅಂಗವಾಗಿ ಇಂದು ದೇಶಾದ್ಯಂತ ಏಕತಾ ಯಾತ್ರೆ ಆಯೋಜಿಸಲಾಗಿದೆ ಎಂದು ಕೇಂದ್ರ ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ಡಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟೇಲ್ರ ಜನ್ನದಿನವನ್ನು ರಾಷ್ಲೀಯ ಏಕತಾ ದಿನವಾಗಿ ಆಚರಿಸಲಾಗುತ್ತಿದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಾಗೂ ಕಚ್ನಿಂದ ಕಟಕ್ವರೆಗೆ ಏಕತಾ ಯಾತ್ರೆ ನಡೆಯಲಿದೆ ಎಂದರು

ಧಾರವಾಡದಲ್ಲಿ ಇಂದು ಬೆಳಗ್ಗೆ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಜೇರಿವರೆಗೆ ಏಕತಾ ಓಟ ಆಯೋಜಿಸಲಾಗಿದೆ ಕಾಂಗ್ರೆಸ್ ಹೊರತುಪಡಿಸಿ ದೇಶದಲ್ಲಿ ತೃತೀಯ ರಂಗ ಅಸಾಧ್ಯ ಎಂದು ಜೆಡಿಎಸ್ ವರಿಷ್ಠ ಹೆಚ್

ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ ಪಿ ಬಿ ಎಸ್ ಪಿ ಟಿ ಟಿ ಪಿ ಎನ್

ಪಿ ಡಿ ಎಂ ಕೆ ಜೆಡಿಎಸ್ ಮೊದಲಾದ ಪಕ್ಷಗಳೊಂದಿಗೆ ಫಿಟ್ಬಂದ್ ರಚನೆ ನಡೆದ ಸಂದರ್ಭದಲ್ಲಿ ಬಿಎಸ್ಪಿ ಮಾಯಾವತಿ ಹೊರ ಬಂದಿದ್ದಾರೆ ಈಗ ನಡೆಯುತ್ತಿರುವ ಚುನಾವಣೆಗಳ ಫಲಿತಾಂಶ ಹೊರ ಬಂದ ಮೇಲೆ ಮತ್ತೆ ಅವರು ಹಿಂತಿರುಗುವ ಸಾಧ್ಯತೆ ಇದೆ ಎಂದರು ಕರ್ನಾಟಕದಲ್ಲಿ ಈಗ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿ ಉಪಚುನಾವಣೆಯನ್ನು ಯಾವುದೇ ಹೊಂದಾಣಿಕೆ ಸಮಸ್ಟೆ ಇಲ್ಲದೆ ಎದುರಿಸುತ್ತಿದ್ದು ಎಲ್ಲಾ ಕ್ಷೇತ್ರಗಳ ಫಲಿತಾಂಶ ಬಿಜೆಪಿಗೆ ವಿರುದ್ಧವಾಗಿ ಬರಲಿದೆ ಇದರ ನಂತರ ಹೊಸ ರಾಜಕೀಯ ಧ್ಭವೀಕರಣ ನಡೆಯಲಿದೆ ಎಂದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳಲಿದ್ದು ಯಾವ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಎಂಬುದನ್ನು ಸಮನ್ವಯ ಸಮಿತಿ ನಿರ್ಧರಿಸಲಿದೆ ಎಂದು ಮುಖ್ಯಮಂತ್ರಿ ಎಚ್

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದಲೂ ಅದನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಇಂದು ಉಕ್ಕಿನ ಮನುಷ್ಯ ಸರ್ದಾರ ವಲ್ಲಭಬಾಯ್ ಪಟೇಲ್ ಜನ್ಮದಿನ ಗುಜರಾತ್ನ ನರ್ಮದಾ ನದಿ ತಟದಲ್ಲಿ ನಿರ್ಮಿಸಿರುವ ವಿಶ್ವದ ಅತಿ ಎತ್ತರವಾದ ಪ್ರತಿಮೆ ಪ್ರಧಾನಮಂತ್ರಿ ಅವರಿಂದ ಲೋಕಾರ್ಪಣೆ ಿ ಒಗ್ಗಟ್ಟನಿಂದಲೇ ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಏರಬಹುದು ಎಂಬುದನ್ನು ವಿಶ್ವದ ಅತೀ ಎತ್ತರದ ಏಕತಾ ಪ್ರತಿಮೆ ಸಾರಿ ಹೇಳುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಂತಿ ಅಂಗವಾಗಿ ದೇಶಾದ್ಯಂತ ಏಕತಾ ಒಟ ಆಯೋಜನೆ ಕೇಂದ್ರ ಸಚಿವ ಡಿ

ಿ ಕಾಂಗ್ರೆಸ್ ಹೊರತುಪಡಿಸಿ ದೇಶದಲ್ಲಿ ತೃತೀಯ ರಂಗ ಅಸಾಧ್ಯ ಜೆಡಿಎಸ್ ವರಿಷ್ಠ ಹೆಚ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು